ಪ್ರಧಾನ ಮಂತ್ರಿ ನರೇಂದ್ರ ಅವರಿಂದ ಡಿಜಿಟಲ್ ಆರೋಗ್ಟ ಮಿಷನ್ ಘೋಷಣೆ ಆತ್ಮನಿರ್ಭರ್ ಭಾರತಕ್ಕೆ ಸ್ವಾವಲಂಬಿ ಕೃಷಿ ಮತ್ತು ರೈತರು ಅತಿಮುಖ್ಯ ಎಂದು ಪ್ರತಿಪಾದನೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ದೆಹಲಿಯ ರಾಷ್ಟೀಯ ಯುದ್ದ ಸ್ನಾರಕದಲ್ಲಿ ಪುತಾತ್ತ ಯೋಧರಿಗೆ ಗೌರವ ನಮನ ರಕ್ಷಣಾ ಸಚಿವರು ಹಾಗೂ ವಾಯುಪಡೆಗಳ ಮುಖ್ಯಸ್ಥರು ಭಾಗಿ

ಬೆಂಗಳೂರಿನಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಅವರಿಂದ ತ್ರಿವರ್ಣ ದ್ವಜಾರೋಹಣ ಅಭಿವೃದ್ದಿಯೇ ಆಡಳತ ಮಂತ್ರ ಎಂಬ ಗುರಿಯೊಂದಿಗೆ ರಾಜ್ಯ ಸರ್ಕಾರ ಕಾರ್ಯನಿರ್ವಹಣೆ ಬಿ

ಯಡಿಯೂರಪ್ಪ ಆತ್ಮನಿರ್ಭರ್ ಕೃಷಿ ಮತ್ತು ಆತ್ಮನಿರ್ಭರ್ ರೈತ ಆತ್ಮನಿರ್ಭರ್ ಭಾರತದ ಆದ್ಯತೆಗಳಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವದಂದು ಘೋಷಿಸಲಾದ ಜಲ್ ಜೀವನ್ ಮಿಷನ್ನಡಿ ಇಂದು ಒಂದು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಪ್ರತಿದಿನ ನೀರು ಸಂಪರ್ಕ ಪಡೆಯುತ್ತಿವೆ ಎಂದು ಹೇಳಿದರು ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ಹೆಚ್ಚಿನದ್ದಾಗಿದೆ ಈ ಹಿನ್ನೆಲೆಯಲ್ಲಿ ನೂತನ ರಾಷ್ಷೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಡಿಜಿಟಲ್ ಭಾರತ ಸಹ ಹೆಚ್ಚನ ಪಾತ್ರ ವಹಿಸಲಿದೆ

ಆದರೆ ಕಳೆದ ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಗ್ರಮ ಪಂಚಾಯಿತಿಗಳೂ ಆಪ್ಟಿಕಲ್ ಫ್ಲೆಬರ್ ಸಂಪರ್ಕ ಹೊಂದಿವೆ ಮುಂದಿನ ಒಂದು ಸಾವಿರ ದಿನಗಳಲ್ಲಿ ದೇಶದ ಪ್ರತಿ ಗ್ರಾಮವನ್ನು ಆಷ್ಲಿಕಲ್ ಫ್ಲೆಬರ್ನೊಂದಿಗೆ ಸಂಪರ್ಕಿಸಲಾಗುವುದು ಎಂದು ಅವರು ಹೇಳಿದರು

ಇದೇ ವೇಳೆ ರಾಷ್ಷೀಯ ಡಿಜೆಟಲ್ ಆರೋಗ್ಲ ಮಿಷನ್ ಯೋಜನೆಯನ್ನು ಪ್ರಧಾನಮಂತ್ರಿ ಪ್ರಕಟಿಸಿದರು ಈ ಮಿಷನ್ ರಾಷ್ಲದ ಆರೋಗ್ಯ ವಲಯದಲ್ಲಿ ಹೊಸ ಕ್ರಾಂತಿ ತರಲಿದೆ ಎಂದ ಅವರು ಎಲ್ಲ ಭಾರತೀಯರಿಗೂ ಆರೋಗ್ಯ ಗುರುತು ಚೀಟಿ ನೀಡಲಾಗುವುದು ಈ ಗುರುತು ಚೀಟಿಯಲ್ಲಿ ಪ್ರತಿಯೊಂದು ಪರೀಕ್ಷೆ ಪ್ರತಿಯೊಂದು ಕಾಯಿಲೆ ವೈದ್ಯರು ಸೂಚಿಸಿದ ಔಷಧಗಳು ಪರೀಕ್ಷಾ ವರದಿಗಳು ಮತ್ತು ಸಂಬಂಧಿತ ಮಾಹಿತಿ ಒಳಗೊಂಡಿರುತ್ತದೆ ಸ್ವಾತಂತ್ರ್ವ ಸೇನಾನಿಗಳ ತ್ವಾಗ ಬಲಿದಾನದ ಪ್ರತೀಕವಾಗಿ ಸ್ವತಂತ್ರ ಭಾರತದಲ್ಲಿ ಇಂದು ನಾವು ಉಸಿರಾಡುತ್ತಿದ್ದು ಆ ವೀರ ಯೋಧರಿಗೆ ನಮನ ಸಲ್ಲಿಸಬೇಕಾದ ಸಂದರ್ಭವಿದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಪದ್ವಜರೋಹಣ ನೆರವೇರಿಸಿ ಮಾತನಾಡಿದ ಅವರು ದೇಶವಾಸಿಗಳಿಗೆ ಸ್ವಾತಂತ್ರ್ಯ ದಿನದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಹೊಸ ಸಂಕಲ್ಲದ ಬಗ್ಗೆ ಪ್ರಸ್ತಾಪಿಸಿದ ಅವರು ಭವಿಷ್ಯಕ್ಕಾಗಿ ಹೊಸ ಗುರಿಗಳನ್ನು ಹಾಕಿಕೊಳ್ಳಬೇಕಿದೆ ಎಂದರು

ನಮ್ಮ ಪೂರ್ವಜರ ತ್ವಾಗ ಬಲಿದಾನಗಳ ಫಲವಾಗಿ ಇಂದು ನಮಗೆ ಸ್ವಾತಂತ್ರ್ವ ದೊರಕಿದ್ದು ವಿವಿಧತೆಯಲ್ಲಿ ಏಕತೆಯ ಭಾವದಿಂದ ಬ್ರಿಟಿಷರ ವಿರುದ್ದದ ಹೋರಾಟದಲ್ಲಿ ಜಯ ದೊರೆಯಿತು ಎಂದು ಸ್ತರಿಸಿದರು ಗುಲಾಮಗಿರಿಯ ವಿರುದ್ದದ ಹೋರಾಟ ನಡೆಯದ ಬಗ್ಗೆ ಇತಿಹಾಸದಲ್ಲಿ ಯಾವುದೇ ಪುರಾವೆಗಳಲ್ಲ ಎಂದ ಅವರು ವಿಸ್ತರಣೆಯ ದುರಾಸೆ ಹಲವರನ್ನು ಗುಲಾಮಗಿರಿಗೆ ದೂಡಿದ್ದು ಇದರ ವಿರುದ್ದ ಭಾರತದ ಹೋರಾಟ ನಿಲ್ಲಲಿಲ್ಲ ಎಂದು ಹೇಳಿದರು ಮಹಾತ್ಮಾ ಗಾಂಧಿ ಅವರ ನೇತೃತ್ವದಲ್ಲಿ ಆಂದೋಲನ ಯಶಸ್ವಿಯಾಗಿ ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿದ್ದು ಸಾಮ ದಾನ ಭೇದ ದಂಡದ ಮಾರ್ಗಗಳನ್ನು ಹಂತ ಹಂತವಾಗಿ ಬಳಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ತಪಸ್ಸುಗಳನ್ನು ಸ್ಮರಿಸಿದ ಅವರು ಕೊರೊನಾ ಬಿಕ್ಕಟ್ಟಿನಲ್ಲಿ ಹೋರಾಡುತ್ತಿರುವ ಕೊರೊನಾ ವಾರಿಯರ್ಸ್ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸೇವೆಯೇ ಪರಮ ಧರ್ಮ ಎಂಬ ಮನೋಭಾವದಿಂದ ಭಾರತ ಮಾತೆಯ ಸೇವೆ ಮಾಡುತ್ತಿರುವ ಕೊರೊನಾ ವಾರಿಯರ್ಸ್ ಶ್ರಮವನ್ನು ಶ್ಲಾಘಿಸಿದರು ದೇಶವಾಸಿಗಳ ಸಂಕಲ್ಪ ಶಕ್ತಿಯೇ ಈ ಕೊರೊನಾ ವಿರುದ್ಧದ ಹೋರಾಟದಲ್ಲಿ ಜಯ ನೀಡಲಿದೆ ಎಂಬ ವಿಶ್ವಾಸ ತಮಗಿದೆ ಎಂದ ಅವರು ಆತ್ಮವಿಶ್ವಾಸದಿಂದ ಮುನ್ನಡೆಯುವಂತೆ ಕರೆ ನೀಡಿದರು ವಿಶ್ವದ ಅರ್ಥ ವ್ಯವಸ್ಥೆಯಲ್ಲಿ ಭಾರತದ ಕೊಡುಗೆ ಅಪಾರ ಎಂದ ಅವರು ಭಾರತೀಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಮಗೆ ನಂಬಿಕೆ ಇದೆ ಎಂದರು ಇದೀಗ ರಾಷ್ಟ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಅಲ್ಲದೇ ಅಂತರಿಕ್ಷ ಕ್ಷೇತ್ರದಲ್ಲೂ ಮುಂಚೂಣೆಯಲ್ಲಿದ್ದು ಇತರ ದೇಶಗಳಿಗೂ ನೆರವು ನೀಡಬಹುದಾಗಿದೆ ಎಂದರು ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಒತ್ತು ನೀಡಬೇಕಿದೆ ಎಂದ ಅವರು ಭಾರತದ ಅಭೂತಪೂರ್ವ ಪರಿವರ್ತನೆಯನ್ನು ಇಡೀ ಜಗತ್ತು ನೋಡಲಿದೆ ಎಂದು ಹೇಳಿದರು ವಿಶ್ವದ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಭಾರತದತ್ತ ಮುಖ ಮಾಡಿದ್ದು ಮೇಕ್ ಇನ್ ಇಂಡಿಯಾ ದಿಂದ ಮೇಕ್ ಫಾರ್ ವರ್ಲ್ಡ್ನತ್ತ ಭಾರತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ಸ್ಮಾರಕದಲ್ಲಿ ಹೂ ಗುಚ್ವ ಇರಿಸುವುದರ ಮೂಲಕ ಹುತಾತ್ಮರಿಗೆ ರಾಷ್ವಪತಿ ಶ್ರದ್ಧಾಂಜಲಿ ಸಲ್ಲಿಸಿದರು ಕೇಂದ್ರ ರಕ್ಷಣಾ ಸಚಿಸವ ರಾಜನಾಥ್ ಸಿಂಗ್ ಸೇನಾ ಪಡೆಗಳ ಮುಖ್ಯಸ್ಥ ಬಿಒಿನ್ ರಾವತ್ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರಾವಣೆ ನೌಕಾಪಡೆ ಮುಖ್ಯಸ್ಥ ಅಡ್ಠಿರಲ್ ಕರಮ್ಬೀರ್ ಸಿಂಗ್ ಮತ್ತು ವಾಯುಪಡೆ ಮುಖ್ಯಸ್ಥ ಏರ್ ಚೀಪ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯ ಈ ಸಂದರ್ಭ ಉಪಸ್ಥಿತರಿದ್ದರು

ಎಸ್ ಯಡಿಯೂರಪ್ಪ ಧ್ವಜಾರೋಹಣ ನೆರವೇರಿಸಿದರು ಬಳಿಕ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿದ ಮುಖ್ಯಮಂತ್ರಿ ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತೆಗೊಂಡು ಸ್ವಾತಂತ್ರ್ಯವಾದ ಈ ದಿನ ನಮ್ಮೆಲ್ಲರ ಬಾಳಲ್ಲಿ ಸ್ಕರಣಾರ್ಹ ದಿನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ಮಹಾನ್ ಚರಿತೆ ರಾಷ್ಟಪಿತ ಮಹಾತ್ಮ ಗಾಂಧಿ ಸಂವಿಧಾನ ಶಿಲ್ಪಿ ಡಾ ಬಿ

ಅಂಬೇಡ್ಕರ್ ಹಾಗೂ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರಂತಹ ಅನೇಕ ಹೋರಾಟಗಾರರ ಹೋರಾಟದ ಫಲದಿಂದ ನಾವು ಸ್ವಾತಂತ್ರ್ಕದ ಸವಿಯನ್ನು ಅನುಭವಿಸುತ್ತಿದ್ದೇವೆ ಸ್ವಾತಂತ್ರ್ಕಕ್ಕಾಗಿ ಹೋರಾಡಿದ ಹಾಗೂ ತ್ಯಾಗ ಬಲಿದಾನಗಳನ್ನು ಮಾಡಿದ ಎಲ್ಲರನ್ನು ಈ ಪುಣ್ಯ ದಿನದಂದು ಭಕ್ತಿ ಪೂರ್ವಕವಾಗಿ ಸ್ಕರಿಸುತ್ತೇನೆ ಎಂದರು ಕರ್ನಾಟಕವು ಮೊದಲಿನಿಂದಲೂ ಪ್ರಗತಿಪರ ಆಲೋಚನೆಗಳನ್ನೇ ಮಾಡುತ್ತ ಬಂದಿರುವ ರಾಜ್ಯ ಆದ್ದರಿಂದಲೇ ನಮ್ಮ ಕರ್ನಾಟಕವು ರಾಷ್ಟದ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಪ್ರಥಮಗಳನ್ನು ದಾಖಲಿಸಿದೆ ಈ ಪ್ರಕ್ರಿಯೆಗೆ ನಮ್ಮ ಸರ್ಕಾರ ನೀಡಿರುವ ಕೊಡುಗೆ ಅಪಾರ ಈ ಹಿನ್ನೆಲೆಯಲ್ಲಿಯೇ ರಾಷ್ಟದ ಹಲವು ರಾಜ್ಯಗಳು ಇಂದು ಕರ್ನಾಟಕದತ್ತ ನೋಡುತ್ತಿವೆ ನಮ್ಮ ಸರ್ಕಾರದ ವಿನೂತನ ಹಾಗೂ ದಿಟ್ಟ ತ್ರಮಗಳಿಂದಾಗಿ ಹಲವು ಕ್ಷೇತ್ರಗಳಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಎಂದು ಯಡಿಯೂರಪ್ಪ ತಿಳಿಸಿದರು

ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ಮ ನಿವಾಸದಲ್ಲಿ ರಾಷ್ಟರ್ಜಜಾರೋಹಣ ನೆರವೇರಿಸಿದ ನಂತರ ಮಾತನಾಡಿ ದೇಶ ಇಂದು ಸಂಭ್ರಮದಿಂದ ಸ್ವಾತಂತ್ರ್ಯ ದಿನ ಆಚರಿಸುತ್ತಿದೆ ಕೆಂಪುಕೋಟೆಯಲ್ಲಿ ದ್ಜಜಾರೋಪಣ ನೆರವೇರಿಸಿದ ನಂತರ ರಾಷ್ಟವನ್ನುದ್ದೇತಿಸಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಪ್ರಸ್ತಾಪಿಸಿದ ವಿಷಯಗಳು ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಿವೆ ಆತ್ಮ ನಿರ್ಭರ್ ಭಾರತ ಪರಿಕಲ್ಪನೆಯ ಅಂಶಗಳನ್ನು ಪ್ರಧಾನಿ ಅತ್ಯಂತ ಸೂಕ್ತವಾಗಿ ವಿಸ್ತಾರವಾಗಿ ವಿವರಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಪರಿಕಲ್ಲನೆಯನ್ನು ಮತ್ತಷ್ಟು ವಿಸ್ತರಿಸುವ ಮೇಡ್ ಫಾರ್ ವರ್ಲ್ಡ್ ಎನ್ನುವ ಘೋಷಣೆ ಮಾಡಿದ್ದಾರೆ ಭಾರತ ಈಗ ತನ್ನ ಅಗತ್ಯಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿನ ಅಗತ್ಯಗಳಗೆ ಅನುಸಾರವಾಗಿ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ಕುರಿತು ಪ್ರಧಾನಿ ಪ್ರಕಟಿಸಿದ್ದಾರೆ ಇದೊಂದು ಮಹತ್ವಾಕಾಂಕ್ಷೆಯಾಗಿದೆ ಎಂದು ಹೇಳಿದರು ಆತ್ಮನಿರ್ಭರ ಭಾರತ ಎಂದಿಗೂ ತನ್ನ ಒಳಿತನ ಬಗ್ಗೆ ಮಾತ್ರ ಆರೋಚಿಸುವುದಿಲ್ಲ ಜಗತ್ತಿನೊಂದಿಗೆ ಸಂಪರ್ಕವನ್ನು ಕಡಿದುಕೊಳ್ಳದೇ ಸಂಬಂಧ ವೃದ್ದಿಸಿಕೊಳ್ಳಬಯಸುತ್ತದೆ ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ವಿಶ್ವಕ್ಕೆ ಒದಗಿಸುವ ಮೂಲಕ ಈ ಆಶಯವನ್ನು ಈಡೇರಿಸಿಕೊಳ್ಳಬಯಸುತ್ತದೆ ಎಂದು ಪ್ರಕಾಶ್ ಜವಾಡೇಕರ್ ತಿಳಿಸಿದರು ದೇಶದ ಅಗತ್ಯಗಳನ್ನು ದೇಶದಲ್ಲೇ ತಯಾರಿಸುವ ಕುರಿತ ತಮ್ಮ ವಿಚಾರಗಳನ್ನು ಪ್ರಧಾನಿ ಪ್ರಸ್ತಾಪಿಸಿದ್ದಾರೆ ಪರಿಸರ ಸಂರಕ್ಷಣೆ ಬಗ್ಗೆಯೂ ನರೇಂದ್ರ ಮೋದಿ ಅವರು ಹಲವಾರು ಅಂತಗಳನ್ನು ಗಮನಕ್ಕೆ ತಂದರು ಪರಿಸರ ಸಂರಕ್ಷಣೆ ಎನ್ನುವುದು ಭಾರತಕ್ಕೆ ಆತ್ಮೀಯ ವಿಷಯವಾಗಿದೆ

ಇವುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದ ಯೋಜನೆಯನ್ನು ಪರಿಸರ ಸಚಿವಾಲಯ ಜಾರಿಗೆ ತರಲಿದೆ ಎಂದರು ವಾಯುಮಾಲಿನ್ನ ಮಟ್ಟ ವಿಪರೀತ ಹೆಚ್ಚಾಗಿರುವ ನೂರು ನಗರಗಳಲ್ಲಿ ಮಾಲಿನ್ನ ತಗ್ಗಿಸುವ ಯೋಜನೆ ಬಗ್ಗೆ ಮೋದಿ ಪ್ರಸ್ತಾಪಿಸಿದರು

ಪ್ರಧಾನ ಮಂತ್ರಿಯವರ ಸ್ವಾತಂತ್ರ್ಯೋತ್ಸವದ ಭಾಷಣ ದೇಶಕ್ಕೆ ಸ್ಫೂರ್ತಿದಾಯಕವಾಗಿದೆ ಎಂದು ಸಚಿವ ಜಾವಡೇಕರ್ ತಿಳಿಸಿದರು